ಬಿಹಾರದಲ್ಲಿ ಮೆದುಳು ಜ್ಞರ ಪೀಡಿತರಿಗೆ ಚಿಕಿತ್ಸೆ ನೀಡಲು ಕೇಂದ್ರದ ಹಿರಿಯ ವೈದ್ಯರು ಮತ್ತು ಅರೆ ವೈದ್ಯಕೀಯ ಸಿಬ್ಲಂದಿಯನ್ನೊಳಗೊಂಡ ಐದು ತಂಡಗಳು ಮುಝಫರ್ಮರ್ಗೆ ನಿಯೋಜನೆ

ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮಂಡಿಸಿದ ನಿಲುವಳಿಯನ್ನು ಕಾಂಗ್ರೆಸ್ ಡಿಎಂಕೆ ಟಿಎಂಸಿ ಬಿಜೆಡಿ ಟಿಡಿಪಿ ವ್ಲೆಎಸ್ಆರ್ ಕಾಂಗ್ರೆಸ್ ಜೆಡಿಯು ಮತ್ತು ಶಿವಸೇನಾ ಸೇರಿದಂತೆ ಎಲ್ಲಾ ಪ್ರಮುಖ ರಾಜಕೀಯ ಪಕ್ಷಗಳ ಸದಸ್ಯರು ಬೆಂಬಲಿಸಿದರು ನಂತರ ಹಂಗಾಮಿ ಸ್ಪೀಕರ್ ಡಾ ವೀರೇಂದ್ರ ಕುಮಾರ್ ಅವರು ಓಂ ಬಿರ್ಲಾ ಅವರು ಲೋಕಸಭಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಎಂದು ಘೋಷಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೂತನ ಸಭಾಧ್ವಕ್ಷರಾಗಿ ಆಯ್ಕೆಯಾಗಿದ ಓಂ ಬಿರ್ಲಾ ಅವರನ್ನು ಅಭಿನಂದಿಸಿದರು ಓಂ ಬಿರ್ಲಾ ಅವರು ಜನಸೇವೆಗೆ ತಮ್ಮ ಜೀವನವನ್ನೇ ಮುಡುಪಿಟ್ಟರುವ ವ್ಯಕ್ತಿಯಾಗಿದ್ದಾರೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು ನಂತರ ನೂತನ ಸಭಾಧ್ಯಕ್ಷರಾಗಿ ಆಯ್ಕೆಯಾದ ಓಂ ಬಿರ್ಲಾ ಮಾತನಾಡಿ ತಮ್ಮಲ್ಲಿ ವಿಶ್ವಾಸವಿಟ್ಟು ಆಯ್ಕೆ ಮಾಡಿದ ಸದನದ ಎಲ್ಲಾ ಸದಸ್ಕರಿಗೂ ಅಭಿನಂದನೆ ಸಲ್ಲಿಸುವುದಾಗಿ ತಿಳಿಸಿದರು ಸಭಾಧ್ಯಕ್ಷರ ಸ್ಥಾನ ಯಾವಾಗಲೂ ಪಕ್ಷಾತೀತವಾಗಿ ಇರಬೇಕಾಗುತ್ತದೆ ಎಂದ ಅವರು ಸದನದಲ್ಲಿ ಚರ್ಚೆಗೆ ಎಲ್ಲ ಸದಸ್ಕರಿಗೂ ಸಮಾನ ಅವಕಾಶ ನೀಡುವುದಾಗಿ ಭರವಸೆಯಿತ್ತರು ಇದಕ್ಕೂ ಮುನ್ನ ಎಲ್ಲ ರಾಜಕೀಯ ಪಕ್ಷಗಳ ಮುಖಂಡರು ಬಿರ್ಲಾ ಅವರನ್ನು ಅಭಿನಂದಿಸಿದರು ಬಳಿಕ ಸದನ ಕಲಾಪವನ್ನು ನಾಳೆಗೆ ಮುಂದೂಡಲಾಯಿತು

ಬಿಜೆಪಿಯ ರಾಷ್ಟೀಯ ಅಧ್ಯಕ್ಷ ಅಮಿತ್ ಷಾ ಗುಜರಾತ್ನ ಗಾಂಧಿನಗರದಿಂದ ಹಾಗೂ ಅಮೇಥಿಯಿಂದ ಕೇಂದ್ರ ಸಚಿವ ಸ್ಮತಿ ಇರಾನಿ ಲೋಕಸಭೆಗೆ ಆಯ್ಕೆಯಾದ ಹಿನ್ನೆಲೆಯಲ್ಲಿ ಅವರು ಪ್ರತಿನಿಧಿಸಿದ್ದ ರಾಜ್ಯಸಭಾ ಸ್ಥಾನಗಳು ತೆರವಾಗಿವೆ

ಒಂದು ರಾಷ್ಟ ಒಂದು ಚುನಾವಣೆ ಎಂಬ ವಿಚಾರ ಕುರಿತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ನವದೆಹಲಿಯಲ್ಲಿಂದು ಸಂಸತ್ತಿನ ಉಭಯ ಸದನಗಳಲ್ಲಿ ಪ್ರಾತಿನಿಧ್ಯ ಹೊಂದಿರುವ ಎಲ್ಲ ರಾಜಕೀಯ ಪಕ್ಷಗಳ ಅಧ್ಯಕ್ಷರೊಂದಿಗೆ ಸಮಾಲೋಚನೆ ನಡೆಸಿದರು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಗೃಹ ಸಚಿವ ಅಮಿತ್ ಷಾ ಬಿಜೆಪಿ ಕಾರ್ಯಾಧ್ಯಕ್ಷ ಜೆ

ನಡ್ಡಾ ವೈಎಸ್ಆರ್ ಕಾಂಗ್ರೆಸ್ ಅಧ್ವಕ್ಷ ವೈಎಸ್ ಜಗನ್ಮೋಹನ್ ರೆಡ್ಡಿ ಸಿಪಿಐಎಂನ ಸೀತಾರಾಮ್ ಯೆಚೂರಿ ಸಿಪಿಐನ ಸುಧಾಕರ್ ರೆಡ್ಡಿ ಎನ್ಸಿಪಿ ಮುಖ್ಯಸ್ಥ ಶರದ್ಪವಾರ್ ಆರ್ಪಿಐನ ರಾಮದಾಸ್ ಅಠಾವಳೆ ಈ ಸಭೆಯಲ್ಲಿ ಪಾಲ್ಗೊಂಡಿದ್ದರು

ಸಂಸತ್ತಿನಲ್ಲಿ ಅರ್ಥಮೂರ್ಣ ಚರ್ಜೆ ಹೆಚ್ಚಾಗಬೇಕು ಹಾಗೂ ಹಿಂದುಳಿದ ಜಿಲ್ಲೆಗಳ ಅಭಿವೃದ್ಧಿ ಕುರಿತು ಚರ್ಜೆ ನಡೆಯಲಿದೆ

ಪಾಟ್ನಾ

ಇದಲ್ಲದೆ ಎಸ್ಕೆಎಂಸಿಎಚ್ ಹಾಗೂ ಕೆಜ್ರವಾಲ್ ಆಸ್ವತ್ರೆಯಲ್ಲಿ ಮೆದುಳು ಜ್ವರದಿಂದ ಬಳಲುತ್ತಿರುವ ಮಕ್ಕಳಿಗೆ ಚಿಕಿತ್ಸೆ ನೀಡಲು ಉಚಿತ ಹೆಚ್ಚುವರಿ ಸಂಚಾರಿ ಆಂಬ್ದುಲೆನ್ಸ್ಗಳನ್ನು ಕಳುಹಿಸಿಕೊಡಲಾಗಿದೆ

ಈ ಮಧ್ಯೆ ಮೆದುಳು ರೋಗ ನಿಯಂತ್ರಣ ಮಾಡುವ ರಾಜ್ಯ ಸರ್ಕಾರದ ಪ್ರಯತ್ನಗಳಿಗೆ ಬೆಂಬಲವಾಗಿ ನಿಲ್ಲಲು ಬಿಹಾರದ ಮುಝಫರ್ಮರ್ಗೆ ಕೇಂದ್ರದಿಂದ ಹಿರಿಯ ಮಕ್ಕಳ ತಜ್ಞರು ಮತ್ತು ಆರೆ ವೈದ್ಯಕೀಯ ಸಿಬ್ಬಂದಿಯನ್ನೊಳಗೊಂಡ ಐದು ತಂಡಗಳನ್ನು ನಿಯೋಜಿಸಲಾಗಿದೆ ಮೆದುಳು ಜ್ವರ ನಿಯಂತ್ರಿಸಲು ಕೈಗೊಳ್ಳಬೇಕಾದ ಕ್ರಮಗಳ ಕುರಿತು ನಡೆದ ಉನ್ನತ ಮಟ್ಟದ ಸಮಿತಿಯ ಪರಾಮರ್ತೆ ಸಭೆಯಲ್ಲಿ ಈ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ

ರಾಜ್ಯ ಕಾಂಗ್ರೆಸ್ ಸಮಿತಿಯನ್ನು ಎಐಸಿಸಿ ವಿಸರ್ಜನೆ ಮಾಡಿದ ನಂತರ ಅವರಿಂದು ಬೆಂಗಳೂರಿನಲ್ಲಿ ಹೇಳಿಕೆ ನೀಡಿದ್ದಾರೆ ಕೆಪಿಸಿಸಿಯನ್ನು ವಿಸರ್ಜನೆ ಮಾಡಿರುವ ಎಐಸಿಸಿ ಪಕ್ಷದ ಅಧ್ಯಕ್ಷರಾಗಿ ದಿನೇತ್ಗುಂಡೂರಾವ್ ಮತ್ತು ಕಾರ್ಯಾಧ್ಯಕ್ಷ ಈಶ್ವರ್ ಖಂಡ್ರೆ ಅವರನ್ನು ಮುಂದುವರಿಸುವುದಾಗಿ ತಿಳಿಸಿದೆ ರಾಜ್ಯ ಕಾಂಗ್ರೆಸ್ ಸಮಿತಿ ಕಳುಹಿಸಿರುವ ಪ್ರಸ್ತಾವನೆಯನ್ನು ಆಧರಿಸಿ ಕೆಪಿಸಿಸಿ ವಿಸರ್ಜನೆ ಮಾಡುವ ನಿರ್ಧಾರವನ್ನು ಎಐಸಿಸಿ ಕ್ಲೆಗೊಂಡಿದೆ ಎಂದು ಅವರು ಹೇಳಿದ್ದಾರೆ ಈ ಮಧ್ಯೆ ಏಳು ಬಾರಿ ಕಾಂಗ್ರೆಸ್ ಶಾಸಕರಾಗಿರುವ ಮಾಜಿ ಸಚಿವ ರೋಷನ್ ಬೇಗ್ ತಮ್ಮನ್ನು ಪಕ್ಷದಿಂದ ಅಮಾನತ್ತುಗೊಳಿಸಿರುವುದಕ್ಕೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕಾರಣ ಎಂದು ಆರೋಪಿಸಿದ್ದಾರೆ

ರಾಜ್ಯ ಸರ್ಕಾರ ನೇಮಕ ಮಾಡಿರುವ ವಿಶೇಷ ತನಿಖಾ ದಳ ಎಸ್ಐಟಿಯ ತಂಡವೊಂದು ಮೊನ್ನೆ ತಬಸುಂಬಾನು ಅವರ ಮನೆ ಮೇಲೆ ದಾಳಿ ಮಾಡಿತ್ತುಅಲ್ಲಿ ವಶಪಡಿಸಿಕೊಳ್ಳಲಾದ ಆಭರಣ ಮತ್ತಿತರ ದಾಖಲೆಗಳ ಕುರಿತು ಎಸ್ಐಟಿ ಇಂದು ಹೇಳಿಕೆ ನೀಡಿದೆ

ವಂಚನೆ ಹಗರಣದ ಆರೋಪಿ ಮನ್ಸೂರ್ ಖಾನ್ನ್ನು ಪತ್ತೆ ಮಾಡಲು ಎಸ್ಐಟಿ ಇಂಟರ್ಪೋಲ್ ನೆರವನ್ನು ಕೋರಿದೆ

ಈ ಸಂಸ್ಥೆಗಳ ಕಾರ್ಯಕ್ಷಮತೆಗೆ ಮಾನವ ಸಂಪನ್ಮೂಲ ಅಭಿವೃದ್ಧಿ ಸಚಿವ ಡಾ

ಭಾರತ ಬಾಂಗ್ಲಾದೇಶದೊಂದಿಗೆ ಒಪ್ಪಂದ ಮಾಡಿಕೊಂಡಿದ್ದು ಈ ಹಿನ್ನೆಲೆಯಲ್ಲಿ ಆ ದೇಶದಲ್ಲಿ ಡಿಡಿ ಇಂಡಿಯಾ ಪ್ರಸಾರವಾಗಲಿದೆ ಎಂದು ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಸಚಿವ ಪ್ರಕಾಶ್ ಜಾವಡೇಕರ್ ತಿಳಿಸಿದ್ದಾರೆ ನವದೆಪಲಿಯಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಜಾವಡೇಕರ್ ಇದಕ್ಕೆ ಪ್ರತಿಯಾಗಿ ಬಾಂಗ್ಲಾದೇಶದ ಅಧಿಕೃತ ಸುದ್ದಿವಾಹಿನಿ ಭಾರತದಲ್ಲಿ ಡಿಡಿ ಫ್ರೀ ಡಿಶ್ನಲ್ಲಿ ಲಭ್ಯವಾಗಲಿದೆ ಎಂದು ಹೇಳಿದರು ದಕ್ಷಿಣ ಕೊರಿಯಾದ ಜೊತೆಗೂ ಭಾರತ ಒಪ್ಪಂದ ಮಾಡಿಕೊಂಡಿದ್ದು ಆ ದೇಶದಲ್ಲಿ ಡಿಡಿ ಇಂಡಿಯಾ ಪ್ರಸಾರವಾಗಲಿದೆ ಮತ್ತು ದಕ್ಷಿಣ ಕೊರಿಯಾದ ಕೆಬಿಎಸ್ ವಾಹಿನಿ ಭಾರತದಲ್ಲೂ ಲಭ್ಯವಾಗಲಿದೆ ಎಂದರು ನೆರೆ ರಾಷ್ಟಗಳೊಂದಿಗೆ ಪರಸ್ಪರ ಸಪಕಾರ ಬಹಳ ಪ್ರಾಮುಖ್ಯತೆ ಪಡೆದಿದೆ

ಈ ತಿಂಗಳ ಆರಂಭದಲ್ಲಿ ಶ್ರೀಲಂಕಾದಲ್ಲಿನ ಒಂಬತ್ತು ಮುಸ್ಲಿಂ ಸಮುದಾಯದ ಸಚಿವರು ಒಟ್ಟಿಗೆ ರಾಜೀನಾಮೆ ನೀಡಿದ್ದರ ಪೈಕಿ ಇಬ್ಬರು ಸಚಿವರನ್ನು ಈ ಹಿಂದೆ ನಿಭಾಯಿಸುತ್ತಿದ್ದ ಖಾತೆಗಳಿಗೆ ನೇಮಕ ಮಾಡಲಾಗಿದೆ ಯುನೈಟೆಡ್ ನ್ಕಾಷನಲ್ ಪಾರ್ಟಿಗೆ ಸೇರಿದ ಕಬೀರ್ ಪಶೀಮ್ ಮತ್ತು ಎಂಹೆಚ್ಎ ಪಲೀಂ ಅಧ್ಯಕ್ಷ ಮೈತ್ರಿವಾಲ ಸಿರಿಸೇನಾ ಅವರ ಸಮ್ಮಖದಲ್ಲಿ ಸಚಿವರಾಗಿ ಪ್ರಮಾಣವಚನ ಸ್ವೀಕರಿಸಿದ್ದರು ಈಸ್ಟರ್ ಭಾನುವಾರ ನಡೆದ ದಾಳಿ ನಂತರ ಮುಸ್ಲಿಮರಿಗೆ ಸುರಕ್ಷತೆ ಒದಗಿಸುವಲ್ಲಿ ಸರ್ಕಾರ ವಿಫಲವಾಗಿದೆ ಎಂದು ಆರೋಪಿಸಿ ಮುಸ್ಲಿಂ ಸಮುದಾಯದ ಸಚಿವ ಸಂಪುಟ ದರ್ಜೆ ರಾಜ್ಯ ಹಾಗೂ ಉಪ ಸಚಿವರು ತಮ್ಮ ಸ್ಥಾನಗಳಿಗೆ ರಾಜೀನಾಮೆ ನೀಡಿದ್ದರು ಕೇಂದ್ರ ಕ್ರೀಡಾ ಸಚಿವ ಕಿರೇನ್ ರಿಜಿಜು ದೆಹಲಿಯಲ್ಲಿಂದು ಭಾರತೀಯ ಬಿಲ್ಲುಗಾರರೊಂದಿಗೆ ಸಂವಾದ ನಡೆಸಿದರು ಮುಂಬರುವ ದಿನಗಳಲ್ಲಿ ಬಿಲ್ಲುಗಾರರ ತರಬೇತಿಗೆ ಸಾಕಷ್ಟು ಆರ್ಥಿಕ ನೆರವು ಒದಗಿಸುವುದಾಗಿ ಅವರು ಭರವಸೆ ನೀಡಿದರು ನೆದರ್ಲ್ಯಾಂಡ್ಸ್ನ ಡೆನ್ ಬಾಷ್ನಲ್ಲಿ ಇತ್ತಿಚೆಗೆ ಮುಕ್ತಾಯಗೊಂಡ ವಿಶ್ವಚಾಂಪಿಯನ್ಶಿಪ್ ಸ್ಪರ್ಧೆಗಳಲ್ಲಿ ಭಾರತದ ಬಿಲ್ಲುಗಾರರ ತಂಡ ಒಂದು ಬೆಳ್ಳಿ ಮತ್ತು ಎರಡು ಕಂಚು ಸೇರಿ ಮೂರು ಪದಕಗಳನ್ನು ಗಳಿಸಿತ್ತು ಬಿಲ್ಲುಗಾರರ ಸಾಧನೆ ಬಗ್ಗೆ ಮೆಚ್ಚುಗೆ ವ್ವಕ್ತಪಡಿಸಿದ ರಿಜಿಜು ಬಿಲ್ಲುಗಾರರ ಕಾರ್ಯಕ್ಷಮತೆಯನ್ನು ಮತ್ತಷ್ಟು ವಿಸ್ತರಿಸಿಕೊಳ್ಳಲು ಹೆಚ್ಚಿನ ನೆರವು ನೀಡಲು ಸರ್ಕಾರ ಉತ್ಸುಕವಾಗಿದೆ ಎಂದು ಹೇಳಿದರು

ಹೆಬ್ಬೆರಳಿನ ಗಾಯದಿಂದ ಗುಣಮುಖರಾಗದ ಹಿನ್ನೆಲೆಯಲ್ಲಿ ಧವನ್ ಅವರಿಗೆ ವಿಶ್ವಕಪ್ ಕ್ರಿಕೆಟ್ನಲ್ಲಿ ಆಡಲು ಅವಕಾತ ನೀಡಿಲ್ಲ